ಎಸ್ ಯಡಿಯೂರಪ್ಪ ಇಂದು ರಾತ್ರಿ ದೆಪಲಿಗೆ ಪ್ರಯಾಣ ನಾಳೆ ಕೇಂದ್ರ ಸಚಿವರೊಂದಿಗೆ ಮಾತುಕತೆ

ಅಧಿಕಾರಿಗಳಿಗೆ ನಿರ್ದೇಶನ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ವವಕ್ಕೆ ಭರದ ಸಿದ್ದತೆ ದಸರಾ ಗಜಪಯಣಕ್ಕೆ ಇಂದು ಸಚಿವರಿಂದ ಚಾಲನೆ

ಎಸ್ ಯಡಿಯೂರಪ್ಪ ಇಂದು ರಾತ್ರಿ ದೆಹಲಿಗೆ ತೆರಳಲಿದ್ದಾರೆ ಕರ್ನಾಟಕ ಭವನದಲ್ಲಿ ವಾಸ್ತವ್ಯ ಹೂಡಲಿರುವ ಅವರು ನಾಳೆ ಗ್ವಪ ಸಚಿವ ಅಮಿತ್ ಶಾ ಸೇರಿದಂತೆ ಕೇಂದ್ರ ಸಚಿವರನ್ನು ಭೇಟಿ ಮಾಡಲಿದ್ದಾರೆ

ಎಸ್

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೆರೆ ಪರಿಹಾರ ಕಾಮಗಾರಿಗಳ ಬಗ್ಗೆ ಎಲ್ಲ ಸಚಿವರು ನಿಗಾವಹಿಸಿದ್ದಾರೆ ನಾಳೆ ಅವರೆಲ್ಲರಿಂದ ವರದಿ ಪಡೆದು ವಸತಿ ನಿರ್ಮಾಣ ಸೇರಿದಂತೆ ಉಳಿದೆಲ್ಲ ಪರಿಹಾರ ಕಾಮಗಾರಿಗಳ ಕುರಿತು ಸೂಕ್ತ ನಿರ್ಣಯವನ್ನು ತೆಗೆದುಕೊಳ್ಳಲಾಗುವುದು ಎಂದು ಹೇಳಿದರು ನೆರೆ ಸಂತಸ್ತರಿಗೆ ಯಾವುದೇ ಕುಂದುಕೊರತೆ ಆಗಬಾರದು ಈ ನಿಟ್ಟನಲ್ಲಿ ಅಗತ್ಯ ತ್ರಮಗಳನ್ನು ಕೈಗೊಳ್ಳುವುದಾಗಿ ತಿಳಿಸಿದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇನ್ನು ಎರಡ್ಡೂರು ದಿನಗಳಲ್ಲಿ ಮತ್ತೆ ತಾವು ನೆರೆಪೀಡಿತ ಪ್ರದೇಶಗಳಲ್ಲಿ ಪ್ರವಾಸ ಕೈಗೊಳ್ಳುವುದಾಗಿ ತಿಳಿಸಿದರು ಹಿಂದೆಂದೂ ಕಂಡರಿಯದ ಪ್ರವಾಹ ಪರಿಸ್ತಿತಿಯನ್ನು ವಿಜಯಪುರ ಹಾಗೂ ಬಾಗಲಕೋಟೆ ಜಲ್ಲೆಗಳು ಎದುರಿಸುತ್ತಿದ್ದು ಪ್ರವಾಹ ಸಂತ್ರಸ್ತರಿಗೆ ತಕ್ಷಣವೇ ಸರ್ಕಾರದ ನಿಯಮಾವಳಿಗಳನ್ನಯ ಪರಿಹಾರ ಕಲ್ಲಿಸುವಂತೆ ಸಚಿವ ಗೋವಿಂದ ಕಾರಜೋಳ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ವಿಜಯಪುರ ಜಿಲ್ಲೆಯ ಆಲಮಟ್ಟ ಜಲಾಶಯದ ಆಡಳಿತ ಕಚೇರಿಯಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಸಚಿವರು ಪ್ರವಾಹದಿಂದ ಪ್ರಾಣಹಾನಿ ಆಸ್ತಿಪಾನಿ ಎಂದಾಗಿದ್ದು ಆ ಕುಟುಂಬಗಳಿಗೆ ತಕ್ಷಣ ಪರಿಹಾರ ಕಲ್ಪಿಸಬೇಕು

ಗ್ರಾಮಗಳ ಸ್ವಳಾಂತರ ಮತ್ತು ಪುನರ್ ವಸತಿ ಕಲ್ಲಿಸಲು ಸೂಕ್ತ ಸಮೀಕ್ಷೆ ನಡೆಸಿ ವರದಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಯಿತು

ಈಶ್ವರಪ್ಪ ನೆರೆ ಸಂತ್ರಸ್ತರಿಗೆ ಸಮಾನ ರೀತಿಯಲ್ಲಿ ಪರಿಷಾರ ದೊರೆಯುವಂತೆ ನೋಡಿಕೊಳ್ಳಬೇಕು ರಸ್ತೆ ಸೇತುವೆಗಳ ದುರಸ್ತಿಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು ನೆರೆ ಪೀಡಿತ ಪ್ರದೇಶಗಳಿಗೆ ಸಚಿವರು ಭೇಟಿ ನೀಡಿ ಪರಿತೀಲಿಸುವ ಕಾರ್ಯ ಮುಂದುವರೆಸಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಹಾನಿಗೀಡಾದ ಪ್ರದೇಶಗಳಿಗೆ ಸಚಿವರಾದ ಜೆ

ಮಾಧುಸ್ವಾಮಿ ಮತ್ತು ಸಿ ಟಿ ರವಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೊಡಗು ಜೆಲ್ಲೆಯ ಪ್ರವಾಪ ಪೀಡಿತ ಶ್ರದೇಶಗಳಿಗೆ ಸಚಿವ ಸುರೇಶ್ ಕುಮಾರ್ ತೆರಳಿ ಸಂತ್ರಸ್ತರ ಅಹವಾಲುಗಳನ್ನು ಆಲಿಸಿದರು ಕರ್ಣಂಗೇರಿ ಜಂಬೂರು ಮೊದಲಾದ ಶ್ರದೇಶಗಳಲ್ಲಿ ಪ್ರವಾಹದಿಂದ ಆಗಿರುವ ಹಾನಿ ಮತ್ತು ಪರಿಹಾರ ಹಾಗೂ ಪುನರ್ವಸತಿ ಕಾಮಗಾರಿಗಳನ್ನು ಖುದ್ದು ವೀಕ್ಸಣೆ ಮಾಡಿದರು ಮೈಸೂರು ಜೆಲ್ಲೆಯ ಹುಣಸೂರು ಹಾಗೂ ಪಿರಿಯಪಟ್ಟಣ ತಾಲೂಕಿನ ನೆರೆ ಪೀಡಿತ ಪ್ರದೇಶಗಳಿಗೆ ಸಚಿವ ಆರ್ ಅಶೋಕ ಭೇಟಿ ನೀಡಿ ಪರಿಶೀಲನೆ ನಡೆಸಿದರಲ್ಲದೆ ನೆರೆಯಿಂದಾದ ಹಾನಿಯ ಬಗ್ಗೆ ಅಧಿಕಾರಿಗಳಿಂದ ಅಗತ್ಯ ಮಾಹಿತಿ ಪಡೆದುಕೊಂಡರು ನೆರೆ ಸಂತ್ರಸ್ತರಿಗೆ ನಿಗಧಿತ ಸಮಯದಲ್ಲಿ ಸೂಕ್ತ ಪರಿಹಾರ ದೊರಕದಿದ್ದಲ್ಲಿ ಸಂಬಂಧಿತ ಅಧಿಕಾರಿಗಳನ್ನು ಹೊಣೆ ಮಾಡಲಾಗುವುದೆಂದು ಸಚಿವ ಆರ್ ಅಶೋಕ ಎಚ್ವರಿಕೆ ನೀಡಿದ್ದಾರೆ

ಜನತೆ ಮತ್ತೆ ಬದುಕು ಕಟ್ಟಕೊಳ್ಳಲು ಎಲ್ಲಾ ಅಗತ್ಯ ನೆರವನ್ನು ಶೀಘ ಬದಗಿಸಲು ಒತ್ತು ನೀಡಲಾಗುವುದು ಎಂದು ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ ಸಚಿವರಾದ ಬಳಿಕ ಮೊದಲ ಬಾರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಗೆ ಆಗಮಿಸಿ ಮಾತನಾಡಿದ ಪೂಜಾರಿ ಅವರು ಪಾಕೃತಿಕ ವಿಕೋಪದಿಂದ ಬೆಳೆದ ಪೈರು ಪ್ರಾಕೃತಿಕ ವಿಕೋಪದಿಂದ ಕಣ್ಣೆದುರೇ ನಾಶವಾಗಿದ್ದು ನೂರಾರು ಮನೆಗಳು ಕೊಟ್ಟಿ ಹೋಗಿ ಜನರು ಕಣ್ಣೇರಿನಿಂದ ದಿನ ಕಳೆಯುವಂತಾಗಿದೆ ಇಂತಪ ಸಂದರ್ಭದಲ್ಲಿ ಜನತೆಯ ನೆರವಿಗೆ ನಿಲ್ಲಲು ಸರಕಾರ ನಿಲ್ಲಲು ಬದ್ದವಾಗಿದೆ ಸರಕಾರದಿಂದ ಎಲ್ಲಾ ಅಗತ್ಯ ನೆರವನ್ನು ಒದಗಿಸಲು ತಾವು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು ಸ್ಟಾರ್ಟ್ ಸಿಟಿ ಯೋಜನೆಯಡಿ ಮಂಗಳೂರನ್ನು ಅಭಿವೃದ್ಧಿಪಡಿಸುವುದು ಸಮುದ್ರ ಕೊರೆತ ತಡೆಗೆ ವಿಶೇಷ ಒತ್ತು ನೀಡುವುದು ಮೀನುಗಾರಿಕೆ ಮತ್ತು ಜಿಲ್ಲೆಯ ಪ್ರಮುಖ ದೇವಾಲಯಗಳಗೆ ಭೇಟಿ ನೀಡಲು ಟೆಂಪಲ್ ಟೂರಿಸಂಗೆ ಉತ್ತೇಜನ ನೀಡುವ ಕೆಲಸ ಮಾಡಲಾಗುವುದು ಎಂದು ಹೇಳಿದರು

ಬರುವ ಡಿಸೆಂಬರ್ನಿಂದ ಎಲ್ಲ ವಾಹನಗಳಿಗೆ ಫಾಸ್ಟ್ ಟ್ಯಾಗ್ ಕಡ್ಡಾಯಗೊಳಿಸಲಾಗುವುದು ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಗರಿ ಪ್ರಕಟಿಸಿದ್ದಾರೆ

ಟೋಲ್ಗಳಲ್ಲಿ ವಾಹನಗಳು ಸಾಗಿದ ತರುವಾಯ ಸ್ವಯಂಚಾಲಿತವಾಗಿ ಶುಲ್ಕ ಕಡಿತಗೊಳ್ಳುತ್ತದೆ ಇದರಿಂದ ವಾಹನಗಳ ತಡೆರಹಿತ ಸಂಚಾರಕ್ಕೆ ಅನುಕೂಲವಾಗಲಿದೆ

ಅದಕ್ಕೆ ಸಂಪರ್ಕ ಹೊಂದಿದ ವ್ಲವಸ್ಥೆಯ ಮೂಲಕ ಟೋಲ್ ಶುಲ್ತವನ್ನು ಪಾವತಿ ಮಾಡುತ್ತದೆ ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರೆಗೆ ಸಿದ್ದತೆ ಭರದಿಂದ ಸಾಗಿದ್ದು

ಅಶೋಕ ಮತ್ತು ವಿ ಸೋಮಣ್ಣ ಗಜಪಡೆಗೆ ಮುಷ್ಪಾರ್ಚನೆ ಮೂಲಕ ಚಾಲನೆ ನೀಡಿದರು ಮೊದಲ ಪಂತದಲ್ಲಿ ಅಂಬಾರಿ ಹೊರುವ ಅರ್ಜುನ ಸೇರಿ ಅಭಿಮನ್ನು ವರಲಕ್ಷಿ ಈತ್ವರ ಮತ್ತು ವಿಜಯ ಗಜಗಳು ಕಾಡಿನಿಂದ ನಾಡಿನತ್ತ ಪ್ರಯಾಣ ಬೆಳೆಸಿವೆ ಎರಡನೇ ಪಂತದಲ್ಲಿ ಬಲರಾಮ ಕಾವೇರಿ ಎಕ್ರಮ ಗೋಪಿ ದುರ್ಗಾಪರಮೇಶ್ವರಿ ಜಯಪ್ರಕಾಶ ಲಕ್ಷ್ಮಿ ಮತ್ತು ರೋಹಿತ್ ದಸರಾ ಆನೆಗಳು ಆಗಮಿಸಲಿವೆ ದಾವಣಗೆರೆಯಲ್ಲಿ ನಾಳೆಯಿಂದ ಐದು ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕ ಲಕ್ಷ್ಮೀ ಕಾಂತ ಬೊಮ್ನ್ನವರ್ ತಿಳಿಸಿದರು ತೋಟಗಾರಿಕಾ ಇಲಾಖೆ ಕಚೇರಿಯಲ್ಲಿಂದು ಸುದ್ಲಿಗೋಷ್ಷಿಯಲ್ಲಿ ಮಾತನಾಡಿದ ಅವರು ಐಫೆಲ್ ಟವರ್ ಡಾಲ್ಲಿನ್ ಮೊದಲಾದ ಕಲಾಕೃತಿಗಳನ್ನು ಹೂವಿನಿಂದ ತಯಾರಿಸಲಾಗಿದ್ದು ಸಸ್ತಸಂತೆ ಕೂಡ ನಡೆಯಲಿದೆ ಇದರೊಂದಿಗೆ ಸಾಂಸ್ವೃತಿಕ ಕಾರ್ಯ ಕ್ರಮಗಳನ್ನು ಹಮ್ಕೊಳ್ಳಲಾಗಿದೆ ಎಂದು ತಿಳಿಸಿದರು

ಮುಂದಿನ ತಿಂಗಳು ಒಂದನೇ ತಾರೀಖನಿಂದ ಈ ಹೊಸ ಎಚ್ಚರಿಕೆಗಳು ಜಾರಿಗೆ ಬರಲವೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ ತಂಬಾಕು ಹಿಂಸಾತ್ಸಕ ಸಾವಿಗೆ ಕಾರಣವಾಗುತ್ತದೆ ಎಂಬ ಸಂದೇಶವನ್ನು ತಂಬಾಕು ಉತ್ಪನ್ನಗಳ ಪೊಟ್ಟಣಗಳ ಮೇಲೆ ಮುದ್ರಿಸಬೇಕೆಂದು ಹೇಳಕೆ ತಿಳಿಸಿದೆ

ಬೆಂಗಳೂರಿನಲ್ಲಿಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರನ್ನು ಟಿವಿಎಸ್ ಮೋಟಾರ್ಸ್ ಉಪಾಧ್ಯಕ್ಷ ಎ

ನಟ ಉಪೇಂದ್ರ ಕೂಡ ಮುಖ್ಯಮಂತ್ರಿ ಬಿ ಎಸ್

ಈ ಕುರಿತು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಾದ ನೀಲಮಣಿ ಎನ್

ಇದಕ್ಕೆ ಹೆಡ್ಫೋನ್ ಅಗತ್ಯವಿಲ್ಲ ಜನರು ಪ್ರಸಾರಭಾರತಿ ವೆಬ್ಸೈಟ್ ಮೂಲಕ ರೇಡಿಯೋ ಆಲಿಸಬಹುದಾಗಿದೆ

ವಶಪಡಿಸಿಕೊಂಡಿದ್ದಾರೆ